ದೆಹಲಿ ಹಿಂಸಾಚಾರ ವಿಷಯ ಸಂಸತ್ತಿನ ಉಭಯ ಸದನಗಳಲ್ಲಿ ಎರಡನೇ ದಿನವಾದ ಇಂದೂ ಸಹ ಪ್ರತಿದ್ದನಿಸಿ ಕಾರ್ಯ ಕಲಾಪಗಳಿಗೆ ಅಡ್ಡಿಯುಂಟಾಯಿತು ವಿಷಯ ಕುರಿತಂತೆ ಪ್ರತಿಪಕ್ಷಗಳು ಪ್ರತಿಭಟನೆಗಳನ್ನು ಮುಂದುವರಿಸಿದ್ದರಿಂದ ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು ಲೋಕಸಭೆಯಲ್ಲಿ ಭಾರೀ ಗದ್ದಲ ಉಂಟಾಗಿ ಕಲಾಪವನ್ನು ಪದೆ ಮುಂದೂಡುವಂತಾಯಿತು

ಸಭಾಧ್ಯಕ್ಷರ ಈ ಸಲಹೆಯನ್ನು ತಿರಸ್ಕರಿಸಿದ ಪ್ರತಿಪಕ್ಷಗಳ ಸದಸ್ಕರು ಚರ್ಚೆಯನ್ನು ತಕ್ಷಣವೇ ಕೈಗೆತ್ತಿಕೊಳ್ಳುವಂತೆ ಒತ್ತಾಯಿಸಿದರು ಭೋಜನ ವಿರಾಮಕ್ಕೂ ಮುನ್ನ ಎರಡು ಬಾರಿ ಸದನ ಮುಂದೂಡಿಕೆಯಾಗಿತ್ತು ಮಧ್ಯಾಪ್ನದ ನಂತರ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷಗಳ ಸದಸ್ಕರು ಮತ್ತೆ ಗುಂಪುಗೂಡಿ ಸಭಾಧ್ಯಕ್ಷರ ಪೀಠದ ಎದುರಿನ ಸ್ಥಳದಲ್ಲಿ ಘೋಷಣೆಗಳನ್ನು ಕೂಗಲಾರಂಭಿಸಿದ್ದರಿಂದ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಕಂಡುಬರಲಿಲ್ಲ ರಾಜ್ಥಸಭೆಯಲ್ಲೂ ಇದೇ ವಾತಾವರಣ ನಿರ್ಮಾಣವಾಗಿತ್ತು ದೆಹಲಿ ಹಿಂಸಾಚಾರ ವಿಷಯವಾಗಿ ಗದ್ದಲದಿಂದ ಎರಡು ಬಾರಿ ಮುಂದೂಡಲ್ಪಟ್ಟ ಸದನವನ್ನು ಕೊನೆಗೆ ದಿನದ ಮಟ್ಟಗೆ ಮುಂದೂಡಲಾಯಿತು ಎರಡನೇ ಮುಂದೂಡಿಕೆ ನಂತರ ಮಧ್ಯಾಷ್ನ ಮೂರು ಗಂಟೆಗೆ ಸದನ ಸೇರುತ್ತಿದ್ದಂತೆ ಪ್ರತಿಪಕ್ಷದ ನಾಯಕ ಗುಲಾಂ ನಬೀ ಆಜಾದ್ ಮಾತನಾಡಿ ದೆಹಲಿ ಹಿಂಸಾಚಾರದ ಬಗ್ಗೆ ಇಡೀ ಪ್ರಪಂಚ ಮಾತನಾಡುತ್ತಿದೆ ಈ ವಿಷಯವನ್ನು ತಕ್ಷಣವೇ ಕೈಗೆತ್ತಿಕೊಳ್ಳಬೇಕು ಎಂದು ಒತ್ತಾಯಿಸಿದರು ಸಭಾನಾಯಕ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ ಸರ್ಕಾರ ಚರ್ಚೆಗೆ ಸಿದ್ಧವಿದೆ ಈ ವಿಷಯದಿಂದ ದೂರ ಸರಿಯಲು ಸರ್ಕಾರ ಪ್ರಯತ್ನಿಸುತ್ತಿಲ್ಲ ಎಂದರು ಕಾಂಗ್ರೆಸ್ನ ಹಿರಿಯ ನಾಯಕ ಆನಂದ್ ಶರ್ಮಾ ಮಾತನಾಡಿ ವಿಷಯ ಕೈಗೆತ್ತಿಕೊಳ್ಳುವ ಬಗ್ಗೆ ಒಮ್ಮತವಿರುವುದರಿಂದ ನಾಳೆ ಬೆಳಗ್ಗೆ ಚರ್ಚೆಯನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಟಿಆರ್ಎಸ್ ಸದಸ್ಕ ಕೆ

ಸದನದಲ್ಲಿ ಗದ್ದಲ ಕೋಲಾಪಲ ಮುಂದುವರಿದ ಹಿನ್ನೆಲೆಯಲ್ಲಿ ಉಪಸಭಾಪತಿ ಹರಿವಂತ್ ಅವರು ಕಲಾಪವನ್ನು ನಾಳೆಗೆ ಮುಂದೂಡಿದರು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಅವರು ತಮ್ಮ ಸಚಿವಾಲಯಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಲು ಮುಂದಾದಾಗ ಕೆಲ ಕಾಂಗ್ರೆಸ್ ಸದಸ್ಯರು ದೆಪಲಿ ವಿಧಾನಸಭಾ ಚುನಾವಣೆ ವೇಳೆ ಅನುರಾಗ್ ಠಾಕೂರ್ ಅವರು ನೀಡಿರುವ ಹೇಳಿಕೆಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿ ಗದ್ದಲ ಉಂಟು ಮಾಡಿದರು ಇದು ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ತೀವ್ರ ವಾಕ್ಸಮರಕ್ಕೆ ಕಾರಣವಾಯಿತು ಗದ್ದಲದ ನಡುವೆ ಸಭಾಪತಿ ಎಂ

ಕಲಾಪವನ್ನು ಕೆಲ ನಿಮಿಷಗಳ ಕಾಲ ಮುಂದೂಡಿದರು

ದೆಹಲಿ ಸೇರಿದಂತೆ ದೇಶದ ಕೆಲ ಭಾಗಗಳಲ್ಲಿ ಪರಿಸ್ತಿತಿ ಸಾಮಾನ್ಯ ಸ್ಹಿತಿಗೆ ಮರಳುತ್ತಿದೆ ಸದನಗಳಲ್ಲಿ ಕೆಲವೊಮ್ಮೆ ಹಿಂಸಾಚಾರಗಳ ಕುರಿತ ಚರ್ಚೆಗಳು ಉದ್ವಿಗ್ನತೆ ಹೆಚ್ಚಲು ಕಾರಣವಾಗುತ್ತವೆ ಈ ಹಿನ್ನೆಲೆಯಲ್ಲಿ ದೆಹಲಿ ಹಿಂಸಾಚಾರ ವಿಷಯವನ್ನು ಹೋಳ ಹಬ್ಬ ಶಾಂತಿಯುತವಾಗಿ ಮುಗಿದ ನಂತರ ಕೈಗೆತ್ತಿಕೊಳ್ಳಲು ಎಚ್ಚರಿಕೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ ಸಮಾಜದಲ್ಲಿ ಶಾಂತಿ ಸಾಮರಸ್ಥ ಮತ್ತು ಐಕ್ಷತೆ ಕಾಪಾಡುವಂತೆ ಬಿಜೆಪಿ ಸಂಸದರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚಿಸಿದ್ದು ದೇಶದ ಅಭಿವೃದ್ದಿಗೆ ಇವು ಅತ್ಯಗತ್ಯವಾಗಿವೆ ಎಂದು ಹೇಳಿದ್ದಾರೆ

ಸಭೆಯ ನಂತರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ವಾದ್ ಜೋತಿ ಮಾತನಾಡಿ ರಾಷ್ಷೀಯ ಹಿತಾಸಕ್ತಿ ಎತ್ತಿಹಿಡಿಯುವಂತೆ ಪ್ರಧಾನಮಂತ್ರಿ ಪಕ್ಷದ ಎಲ್ಲ ಸಂಸದರಿಗೆ ಕರೆ ನೀಡಿದ್ದಾರೆ ಎಂದರು

ಸಿಆರ್ಒಎಫ್ ಬೆಂಗಾವಲು ವಾಹನದ ಮೇಲೆ ಪೈಶಾಚಿಕ ದಾಳಿ ನಡೆಸುವ ಯೋಜನೆ ರೂಪಿಸಲು ಭಯೋತ್ವಾದಕರಿಗೆ ತಮ್ನ ಮನೆಯನ್ನು ಆಶ್ರಯವಾಗಿ ನೀಡಿದ ಆರೋಪವನ್ನು ಇಭ್ಲರು ಹೊತ್ತಿದ್ದಾರೆ ಭಾರತೀಯ ಜೀವವಿಮಾ ನಿಗಮ ಎಲ್ಐಸಿಯಲ್ಲಿ ಸರ್ಕಾರ ದೊಡ್ಡ ಪಾಲುದಾರನಾಗಿ ಉಳಿಯಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ವಷ್ಪಡಿಸಿದ್ದಾರೆ ವಿಮಾದಾರರ ಹಿತರಕ್ಷಣೆಗೆ ಆಡಳಿತ ಮಂಡಳಿಯ ನಿಯಂತ್ರಣವನ್ನು ಸರ್ಕಾರ ಮುಂದುವರಿಸಲಿದೆ ಎಂದು ರಾಜ್ಲಸಭೆಯಲ್ಲಿಂದು ಸಚಿವರು ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ ದೆಹಲಿ ಹಿಂಸಾಚಾರ ಕುರಿತಂತೆ ಇರಾನ್ ವಿದೇಶಾಂಗ ಸಚಿವ ಜಾವದ್ ಜರೀಫ್ ನೀಡಿರುವ ಹೇಳಿಕೆಗಳ ಕುರಿತಂತೆ ಭಾರತ ತೀವ್ರವಾಗಿ ಆಕ್ಷೇಪಿಸಿದ್ದು ಈ ಕುರಿತಂತೆ ಭಾರತದಲ್ಲಿನ ಇರಾನ್ ರಾಯಭಾರಿ ಅಲಿ ಚೆಂಗೆನೆ ಅವರಿಗೆ ಇಂದು ಸಮನ್ಸ್ ನೀಡಿತ್ತು ದೆಹಲಿ ಹಿಂಸಾಚಾರ ಕುರಿತ ಇರಾನ್ ವಿದೇಶಾಂಗ ಸಚಿವರ ಹೇಳಿಕೆ ಸ್ವೀಕಾರರ್ಹವಲ್ಲ ಇರಾನ್ ನಂತಹ ದೇಶದಿಂದ ಇಂತಹ ಹೇಳಿಕೆ ನಿರೀಕ್ಷಿಸುವುದಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್ ಹೇಳಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಭಾರತದ ಆಂತರಿಕ ವಿಷಯವಾಗಿದ್ದು ಇದು ಕಾನೂನು ರೂಪಿಸಲು ಭಾರತದ ಸಂಸತ್ತಿಗೆ ಇರುವ ಸರ್ವೋನ್ನತ ಹಕ್ಕಿಗೆ ಸಂಬಂಧಿಸಿದ್ದಾಗಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ತಿಳಿಸಿದೆ ದೇಶದ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ದೇಶ ಅಥವಾ ಅಂತಾರಾಷ್ಷೀಯ ಸಂಸ್ಹೆ ಮಧ್ಯಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ ಎಂದು ವಿದೇಶಾಂಗ ವಕ್ತಾರ ರವೀಶ್ ಕುಮಾರ್ ಹೇಳಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತಂತೆ ವಿಶ್ವಸಂಸ್ಟೆಯ ಮಾನವ ಪಕ್ಕುಗಳ ರಾಯಭಾರಿ ಸುಪ್ರೀಂಕೋರ್ಟ್ನಲ್ಲಿ ಮಧ್ಯಪ್ರವೇತಿಸುವ ಕುರಿತು ಅರ್ಜಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ರವೀಶ್ ಕುಮಾರ್ ಅವರು ಈ ಹೇಳಿಕೆ ನೀಡಿದ್ದಾರೆ ಕಾಯ್ದೆಯು ಸಾಂವಿಧಾನಿಕವಾಗಿ ಅಂಗೀಕಾರ್ಹವಾಗಿದ್ದು ಕಾಯ್ದೆಯು ಭಾರತದ ಸಾಂವಿಧಾನಿಕ ಮೌಲ್ಯಗಳ ಎಲ್ಲ ಅಗತ್ಯತೆಗಳನ್ನು ಪೂರೈಸಿದೆ ಭಾರತ ವಿಭಜನೆ ವೇಳೆ ನಡೆದ ಘೋರ ದುರಂತದ ಸಂತ್ರಸ್ತರಿಗೆ ನ್ನಾಯ ಒದಗಿಸುವ ನಿಟ್ಟನಲ್ಲಿ ಮತ್ತು ಮಾನವ ಹಕ್ಕುಗಳನ್ನು ಗೌರವಿಸುವ ಭಾರತದ ದೀರ್ಘಕಾಲೀನ ಬದ್ದತೆಗೆ ಈ ಕಾಯ್ದೆ ನಿದರ್ಶನವಾಗಿದೆ ಎಂದು ರವೀಶ್ ಕುಮಾರ್ ಹೇಳಿದ್ದಾರೆ ಭಾರತ ಪ್ರಜಾಸತ್ತಾತ್ಮಕ ದೇಶವಾಗಿದ್ದು ಕಾನೂನು ಆಳ್ವಿಕೆಯಿಂದ ಸರ್ಕಾರ ನಡೆಯುತ್ತಿದೆ ಜನರು ಸ್ವತಂತ್ರ ನ್ಯಾಯಾಂಗದ ಮೇಲೆ ಸಂಪೂರ್ಣ ವಿಶ್ವಾಸ ಮತ್ತು ಗೌರವವನ್ನು ಹೊಂದಿದ್ದಾರೆ ಎಂದು ಅವರು ಹೇಳಿದ್ದಾರೆ ಈ ವರ್ಷದ ಅಂತಾರಾಷ್ಷೀಯ ಮಹಿಳಾ ದಿನದಂದು ಜನರಲ್ಲಿ ಸ್ವೂರ್ತಿ ತುಂಬಿರುವ ಮಹಿಳೆಯರಿಗೆ ತಮ್ಮ ಸಾಮಾಜಕ ಮಾಧ್ಯಮ ಖಾತೆಗಳನ್ನು ಮುಕ್ತವಾಗಿರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ

ಜನರು ಸ್ವೂರ್ತಿ ತುಂಬುವ ಮಹಿಳೆಯರ ಬಗ್ಗೆ ಆಪ್ ಟಾಗ್ ಶಿ ಇನ್ಫೈರ್ ಅಸ್ ಮೂಲಕ ತಮ್ನ ಲೇಖನಗಳನ್ನು ಟ್ನೀಟರ್ ಇನ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಬಹುದಾಗಿದೆ

ಭಾರತದಲ್ಲಿ ಒಟ್ಟು ಐದು ಸೋಂಕು ಪ್ರಕರಣಗಳು ದೃಢಪಟ್ಟದ್ದು ಈ ಪೈಕಿ ಕೇರಳದಲ್ಲಿ ಸೋಂಕು ತಗುಲಿದ್ದ ಮೂವರನ್ನು ಆಸ್ಪತ್ರೆಯಿಂದ ಮನೆಗಳಿಗೆ ಕಳುಹಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚವ ಡಾ ಪರ್ಷವರ್ಧನ್ ನಿನ್ನೆ ದೆಹಲಿಯಲ್ಲಿ ತಿಳಿಸಿದ್ದಾರೆ ನಿನ್ನೆ ದೆಹಲಿ ಮತ್ತು ತೆಲಂಗಾಣದಲ್ಲಿ ತಲಾ ಒಂದು ಸೋಂಕು ಪ್ರಕರಣ ದೃಢಪಟ್ಟದೆ ಎಂದು ಅವರು ಹೇಳದ್ದಾರೆ

ವೈರಸ್ ಪರಡುವಿಕೆ ಹಿನ್ನೆಲೆಯಲ್ಲಿ ಜಾಗತಿಕ ಮತ್ತು ದೇಶೀಯ ಬೆಳವಣಿಗೆಗಳನ್ನು ನಿರಂತರ ಮತ್ತು ನಿಕಟವಾಗಿ ಪರಿತೀಲಿಸುತ್ತಿರುವುದಾಗಿ ರಿಸರ್ವ್ ಬ್ಯಾಂಕ್ ಹೇಳಿದೆ ಹಣಕಾಸು ಮಾರುಕಟ್ಟೆಗಳು ಎಂದಿನಂತೆ ಕಾರ್ಯನಿರ್ವಹಿಸಲು ಮತ್ತು ಹೂಡಿಕೆದಾರರಲ್ಲಿ ವಿಶ್ವಾಸ ಕಾಪಾಡಲು ಎಲ್ಲ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದಾಗಿ ರಿಸರ್ವ್ ಬ್ಯಾಂಕ್ ಹೊರಡಿಸಿರುವ ಪ್ರಕಟಣೆ ತಿಳಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊರೋನಾ ವೈರಸ್ ಸೋಂಕು ಹಿನ್ನೆಲೆಯಲ್ಲಿ ಸನ್ನದ್ದತೆಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಿದ್ದಾರೆ ವಿವಿಧ ಸಚಿವಾಲಯಗಳು ಮತ್ತು ರಾಜ್ಯಗಳು ಒಗ್ಗೂಡಿ ಕೆಲಸ ಮಾಡುತ್ತಿದ್ದು

ವೈರಸ್ ಕುರಿತಂತೆ ಭಾರತದಲ್ಲಿ ಆತಂಕಪಡುವ ಅಗತ್ಯವಿಲ್ಲ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಾದ ಅಗತ್ಯವಿದ್ದು ಸ್ವಯಂ ರಕ್ಷಣೆಗೆ ಸಣ್ಣದಾದರೂ ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳುವ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ತಕ್ಷಣವೇ ಜಾರಿಗೆ ಬರುವಂತೆ ಇಟಲಿ ಇರಾನ್ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಪ್ರಜೆಗಳಿಗೆ ನೀಡಲಾಗಿರುವ ಎಲ್ಲ ರೀತಿಯ ವೀಸಾ ಮತ್ತು ಇ ವೀಸಾಗಳನ್ನು ಸರ್ಕಾರ ಸ್ಥಗಿತಗೊಳಿಸಿದೆ